ಅದರಲ್ಲಿ ಪೆಚ್ಚಿನ ಭಾಗ ತಂತ್ರಜ್ಞಾನ ವಲಯಕ್ಕೆ ಬಂದಿರುವುದು ವಿಶೇಷ ಭಾರತ ಭರವಸೆಯ ಪಾಲುದಾರ ಮತ್ತು ನಂಬಿಕಾರ್ಪ ದೇಶ ಎಂದು ಇಡೀ ವಿಶ್ವವೇ ತಿರುಗಿ ನೋಡುತ್ತಿರುವುದಕ್ಕೆ ಹೂಡಿಕೆ ಒಳಪರಿವೇ ಸಾಕ್ಷಿ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ

ದೇಶದ ಐಐಟಿ ಸಂಸ್ಥೆಗಳ ಪೆಸರು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಬಲಿಷ್ಠಗೊಂಡಿದೆ ಅಲ್ಲಿರುವ ಯುವ ಸಮುದಾಯ ರಾಷ್ಟೀಯ ಮತ್ತು ಜಾಗತಿಕ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಮೂಲಕ ಗಣನೀಯ ಕೊಡುಗೆ ನೀಡುತ್ತಾ ಬಂದಿವೆ ಎಂದರು ಸುಧಾರಣೆ ಕಾರ್ಯದಕ್ಷತೆ ಮತ್ತು ಪರಿವರ್ತನೆಯ ತತ್ತಗಳಿಗೆ ಕೇಂದ್ರ ಸರ್ಕಾರ ಸಂಪೂರ್ಣ ಬದ್ದವಾಗಿದೆ ಎಂದು ಪ್ರಧಾನಿ ತಿಳಿಸಿದರು ದೇಶದ ಯಾವುದೇ ವಲಯ ಸುಧಾರಣೆಗಳಿಂದ ಹಿಂದೆ ಬದ್ದಿಲ್ಲ

ಭಾರತದಲ್ಲಿ ಇಡೀ ವಿಶ್ವದಲ್ಲೇ ಕಡಿಮೆ ಎನ್ನಬಹುದಾದ ಕಾರ್ಮೊರೇಟ್ ತೆರಿಗೆ ದರ ನಿಗದಿಪಡಿಸಲಾಗಿದೆ

ತಯಾರಿಕೆ ವಲಯವನ್ನು ಉತ್ತೇಜಿಸಿ ರಫ್ತು ವಹಿವಾಟು ಹೆಚ್ಚಿಸುವುದು ಇದರ ಉದ್ಲೇಶವಾಗಿದೆ ಎಂದು ನರೇಂದ್ರ ಮೋದಿ ತಿಳಿಸಿದರು ನಮ್ನ ಇಂದಿನ ಕ್ರಮಗಳು ಮುಂದಿನ ಭವಿಷ್ಟವನ್ನು ರೂಪಿಸಲಿವೆ

ಇದರ ಜೊತೆಗೆ ಜಾರಿಗೆ ತಂದಿರುವ ಆರ್ಥಿಕ ಸುಧಾರಣಾ ಕ್ರಮಗಳು ದೇಶದಲ್ಲಿ ಮರು ಜೈತನ್ನ ನೀಡಲಿದೆ ಇವೆಲ್ಲಾ ಕ್ರಮಗಳು ಜೀವನ ಶೈಲಿ ಪರಿವರ್ತನೆಗೆ ಕಾರಣವಾಗುವ ಜೊತೆಗೆ ಬಡವರು ಮತ್ತು ದುರ್ಬಲ ವರ್ಗಗಳ ಬದುಕಿನ ಮೇಲೆ ಸಕಾರಾತ್ಮಕ ಪರಿಣಾಮ ಉಂಟು ಮಾಡಲಿವೆ ಎಂದರು ಕೋವಿಡ್ ಸಂಕಷ್ಟ ಕಾಲದಲ್ಲಿ ಕೈಗಾರಿಕಾ ರಂಗ ಮತ್ತು ಶೈಕ್ಷಣಿಕ ವಲಯದ ಸಪಭಾಗಿತ್ವದಲ್ಲಿ ಪಲವಾರು ಹೊಸ ಸಂಶೋಧನೆ ಮತ್ತು ಅನುಶೋಧನೆಗಳು ಹೊರಮೂಡಿವೆ ಜತೆಗೆ ಯುವ ಸಮುದಾಯದ ಕೌಶಲ್ಲ ಹೊರತರಲು ಅಂತಾರಾಷ್ಷೀಯ ವೇದಿಕೆ ಕಲ್ಪಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಪಲವು ರಾಷ್ಷಗಳ ಜತೆಗೂಡಿ ಕೆಲಸ ಮಾಡುತ್ತಿದೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು

ಈ ಕುರಿತು ಮಾಧ್ಯಮಗಳಿಗೆ ವಿವರ ನೀಡಿದ ಕೇಂದ್ರ ಕ್ಕಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ರೈತರು ಸಕಾರಾತ್ಮಕವಾಗಿ ಯೋಚಿಸಿ ತಮ್ಮ ಪ್ರತಿಭಟನೆಯನ್ನು ಕೈಬಿಡುತ್ತಾರೆ ಎಂಬ ಆತ್ಮವಿಶ್ವಾಸ ತಮಗಿದೆ ಎಂದರು

ರೈತರ ಕಲ್ವಾಣಕ್ಕೆ ಕೇಂದ್ರ ಸರ್ಕಾರ ಬದ್ದವಾಗಿದೆ ಹಾಗಾಗಿ ರೈತ ಸಂಘಟನೆಗಳ ಪ್ರತಿನಿಧಿಗಳು ತಮ್ಮ ದೃಷ್ಟಿಕೋನವನ್ನು ಬದಲಿಸಿಕೊಂಡು ಸರ್ಕಾರದೊಂದಿಗೆ ಕೈಜೋಡಿಸಬೇಕು ಆಹಾರ ಧಾನ್ಯಗಳಿಗೆ ಈಗ ನೀಡಲಾಗುತ್ತಿರುವ ಕನಿಷ್ಠ ಬೆಂಬಲ ಬೆಲೆ ಮುಂದುವರೆಯಲಿದೆ ಕೇಂದ್ರ ಸರ್ಕಾರ ಇದನ್ನು ನಿಲ್ಲಿಸಲಿದೆ ಎಂಬ ಆತಂಕವನ್ನು ರೈಶರು ಮನಸ್ಸಿನಿಂದ ಕಿತ್ತೊಗೆಯಬೇಕು ಎಂದು ಕ್ಕಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಮನವಿ ಮಾಡಿದರು ರೈಕ ಸಂಘಟನೆಗಳ ಪ್ರತಿನಿಧಿಗಳು ಇಂದಿನ ಸಭೆಯಲ್ಲಿ ಮೂರು ಕೃಷಿ ಕಾಯ್ದೆಗಳ ಸಾಂವಿಧಾನಿಕ ಮಾನ್ಯತೆಯನ್ನು ಪ್ರಶ್ನಿಸಿದ್ದಾರೆ ಇದಕ್ಕೆ ಸರ್ಕಾರದ ಪರವಾಗಿ ಉನ್ನತಾಧಿಕಾರಿಗಳು ಸಮರ್ಪಕ ಉತ್ತರ ಒದಗಿಸಿದ್ದಾರೆ ಎಪಿಎಂಸಿ ವಿವಾದ ಕುರಿತು ರೈತ ಮುಖಂಡರು ಸಭೆಯಲ್ಲಿ ಪ್ರಸ್ತಾಪಿಸಿದರು ಜೊತೆಗೆ ಎಂಪಿಎಂಸಿಯ ಹೊರಗೆ ನಡೆಯುವ ವ್ಯಾಪಾರ ವಹಿವಾಟಿಗೆ ಸಮರ್ಪಕ ನೋಂದಣಿ ವ್ವವಸ್ಥೆ ಆಗಬೇಕು ಎಂದು ರೈತ ಪ್ರತಿನಿಧಿಗಳು ಒತ್ತಾಯಿಸಿದರು ರೈಶರ ಎಲ್ಲಾ ಕಳವಳಗಳನ್ನು ನಿವಾರಿಸುವುದಾಗಿ ಕೇಂದ್ರ ಸರ್ಕಾರ ನೀಡಿದ ಭರವಸೆಗಳಿಂದ ರೈಶ ಸಂಘಟನೆಗಳ ಮುಖಂಡರು ಆತಂಕಗಳನ್ನು ಕೈಬಿಟ್ಟರು ರೈತರ ಎಲ್ಲಾ ಸಮಸ್ನೆಗಳನ್ನು ಬಗೆಹರಿಸಲು ಸರ್ಕಾರ ಸಿದ್ದವಿದೆ ರೈತ ಮುಖಂಡರು ಸರ್ಕಾರದ ಭರವಸೆಗಳಿಗೆ ಒಪ್ಪಿಗೆ ಸೂಜಿಸಿರುವುದಕ್ಕೆ ಕೃಷಿ ಸಚಿವರು ಧನ್ವವಾದ ಅರ್ಪಿಸಿದರು

ಹೊಸ ಪ್ರಕರಣಗಳಿಗಿಂತ ಸಕ್ರಿಯ ಪ್ರಕರಣಗಳ ಸಂಖ್ಯೆ ದಿನೇದಿನೆ ನಿಯಂತ್ರಣಕ್ಕೆ ಬರುತ್ತಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ

ಪ್ರತಿನಿತ್ಯ ಪತ್ತೆಯಾಗುತ್ತಿರುವ ಹೊಸ ಪ್ರಕರಣಗಳಿಗಿಂತ ಚೇತರಿಕೆ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿವೆ

ವಿದೇಶಾಂಗ ವ್ಲವಹಾರಗಳ ಸಚಿವಾಲಯವು ಈ ಕಾರ್ಯಕ್ರಮ ಆಯೋಜಿಸಿದ್ಲು ಭಾರತದಲ್ಲಿ ನಡೆಯುತ್ತಿರುವ ಕೋವಿಡ್ ಲಸಿಕೆ ಅಭಿವ್ಯದ್ದಿ ಮತ್ತು ಸಂಶೋಧನಾ ಕಾರ್ಯಗಳ ಬಗ್ಗೆ ಮಾಹಿತಿ ಒದಗಿಸಲಿದೆ ಈ ಸಂಬಂಧ ತೆಲಂಗಾಣ ರಾಜ್ದದ ಮುಖ್ಯ ಕಾರ್ಯದರ್ಶಿ ಸೋಮೇಶ್ ಕುಮಾರ್ ನೇತೃತ್ವದಲ್ಲಿ ಹೈದರಾಬಾದ್ನಲ್ಲಿಂದು ಉನ್ನತ ಮಟ್ಟದ ಪರಾಮರ್ಶೆ ಸಭೆ ನಡೆಯಿತು ವಿದೇಶಿ ಪ್ರತಿನಿಧಿಗಳು ಭಾರತ್ ಬಯೋಟೆಕ್ ಲಿಮಿಟೆಡ್ ಮತ್ತು ಇ ಬಯಾಲಾಜಿಕಲ್ಸ್ ಕಂಪನಿಗಳಿಗೆ ಭೇಟಿ ನೀಡುವ ಸಾಧ್ಯತೆಯಿದೆ ಲಸಿಕೆ ತಯಾರಿಕೆ ಮತ್ತು ಮೂರೈಕೆ ಸಾಮರ್ಥ್ಯ ಕುರಿತು ವಿದೇಶಾಂಗ ಸಚಿವಾಲಯ ವಿದೇಶಿ ಗಣ್ಣರಿಗೆ ಮಾಹಿತಿ ಒದಗಿಸಲಿದೆ

ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಿಗೆ ಸಂಪರ್ಕ ಕಲ್ಪಿಸುವ ಆಗ್ತಾ ಮೆಟ್ರೋ ಯೋಜನೆಯ ಎರಡು ಕಾರಿಡಾರ್ಗಳನ್ನು ಐದು ವರ್ಷಗಳಲ್ಲಿ ಪೂರ್ಣಗೊಳಿಸಲು ಉತ್ತರ ಪ್ರದೇಶ ಮೆಟ್ರೋ ರೈಲು ನಿಗಮ ಗಡುವು ನಿಗದಿಪಡಿಸಿಕೊಂಡಿದೆ ಆಗ್ರಾ ಮೆಟ್ರೋ ಸಂಪರ್ಕದಿಂದಾಗಿ ಪ್ರವಾಸೋದ್ಯಮಕ್ಕೆ ಇಂಬು ದೊರೆಯಲಿದೆ ತಾಜ್ಮಪಲ್ನಿಂದ ಜಾಮಾ ಮಸೀದಿ ನಡುವಿನ ಮೊದಲ ರೈಲು ಚಲಿಸಲು ಮೂರು ವರ್ಷಗಳ ಅವಶ್ಯಕತೆ ಇದೆ ಎಂದು ಯುಪಿಎಂಆರ್ಸಿ ವ್ಯವಸ್ಟಾಪಕ ನಿರ್ದೇಶಕ ಕುಮಾರ್ ಕೇಶವ್ ಆಕಾಶವಾಣಿಗೆ ತಿಳಿಸಿದ್ದಾರೆ ಈ ಯೋಜನೆಯಿಂದ ತಾಜ್ಮಹಲ್ ವೀಕ್ಷಿಸಲು ಜಗತ್ತಿನೆಲ್ಲೆಡೆಯಿಂದ ಬರುವ ಪ್ರವಾಸಿಗರಿಗೆ ಪಸಿರು ಸಾರಿಗೆ ಹೊಸ ಅನುಭವ ಕಲ್ಪಿಸಲಿದೆ ಮಣ್ಣಿನ ಆರೋಗ್ಯ ಕಾಪಾಡುವ ವಿಷಯದಲ್ಲಿ ಭಾರತ ಮಹತ್ವದ ಕೆಲಸಗಳನ್ನು ಮಾಡಿದ್ದು ಪಲವು ರಾಷ್ಟಗಳಿಗೆ ಮಾರ್ಗ ತೋರಿಸಿದೆ ಎಂದು ಕೇಂದ್ರ ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ ವಿಶ್ವ ಮಣ್ಣಿನ ಆರೋಗ್ಯ ದಿನದ ಅಂಗವಾಗಿ ಟ್ವೀಟ್ ಮಾಡಿರುವ ಅವರು ಮಣ್ಣಿನ ಆರೋಗ್ಯ ಕುರಿತು ವಿಶ್ವಾದ್ಯಂತ ಜಾಗೃತಿ ಮೂಡಿಸುವ ಅಗತ್ಯವಿದೆ ಇದರಿಂದ ಮಣ್ಣು ಆರೋಗ್ಯವಾಗಿ ಉತ್ತಮ ಪರಿಸರವು ನಮ್ಮೆಲ್ಲರದಾಗಲಿದೆ ಎಂದಿದ್ದಾರೆ

ಭಾರತೀಯ ಆಟಗಾರರು ಸರಣಿ ಕೈವಶಪಡಿಸಿಕೊಳ್ಳುವ ತವಕದಲ್ಲಿದ್ದಾರೆ ನಿನ್ನೆ ಪಂದ್ತದ ಕೊನೆಯ ಓವರ್ನಲ್ಲಿ ಪಲ್ಮೆಟ್ಗೆ ಚೆಂಡು ಬಡಿಸಿಕೊಂಡ ರವೀಂದ್ರ ಜಡೇಜಾ ನಾಳಿನ ಪಂದ್ಯದಲ್ಲಿ ಕಣಕ್ಕಳಿಯುತ್ತಿಲ್ಲ ಜಡೇಜಾ ಬದಲು ವೇಗಿ ಶಾರ್ದೂಲು ಠಾಕೂರ್ ಅವಕಾಶ ಪಡೆದುಕೊಂಡಿದ್ದಾರೆ